ಆಲ್ ಇಂಗ್ಲೆಂಡ್ ಓಪನ್ ಬ್ಲಾಡ್ಡಿಂಟನ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿಂದು ಪಿ

ವಿವಿಧ ಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪ ಮುಂದೂಡಲಾಗಿದೆ ಲೋಕಸಭೆ ಕಲಾಪ ನಾಳಿಗೆ ಮತ್ತು ರಾಜ್ಯಸಭೆ ಕಲಾಪ ಮಧ್ಯಾಪ್ನ ಎರಡು ಗಂಟೆವರೆಗೆ ಮುಂದೂಡಲಾಗಿದೆ ಮಾಜಿ ಕೇಂದ್ರ ಸಚಿವ ಮತ್ತು ಟಿಡಿಪಿ ನಾಯಕ ವ್ಯೆಎಸ್ ಚೌಧರಿ ಅವರ ಆಂಧಪ್ರದೇಶ ಬೇರ್ಪಡಿಸುವ ಹೇಳಿಕೆ ಖಂಡಿಸಿ ಕೆಲವು ಕಾಂಗ್ರೆಸ್ ಸದಸ್ನರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು

ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಸಚಿವ ಸಂಪುಟಕ್ಕೆ ಅವರ ರಾಜೀನಾಮೆ ಕುರಿತು ಚೌಧರಿ ವಿವರಣೆ ನೀಡುವಂತೆ ರಾಜ್ಯಸಭಾಧ್ವಕ್ಷ ಎಂ ವೆಂಕಯ್ಲನಾಯ್ಲ ಸೂಚಿಸಿದರು ಲೋಕಸಭೆ ಕೂಡ ಗದ್ದಲದ ಸನ್ನಿವೇಶಗಳಿಗೆ ಸಾಕ್ಷಿಯಾಯಿತು

ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಎಐಎಡಿಎಂಕೆ ಟಿಎಂಸಿ ಟಿಆರ್ಎಸ್ ವೈಎಸ್ಆರ್ ಕಾಂಗ್ರೆಸ್ ಮತ್ತು ತೆಲುಗುದೇಶಂ ಪಕ್ಷಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಫೋಷಣೆ ಕೂಗಿದರು ಲೋಕಸಭಾದ್ವಕ್ಷೆ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮಧ್ಯಾಹ್ನದವರೆಗೆ ನಂತರ ನಾಳೆಗೆ ಮುಂದೂಡಿದರು ಪಂಜಾಬ್ ನ್ಲಾಷನಲ್ ಬ್ಲಾಂಕ್ ಪಿಎನ್ಬಿಯ ಮುಂದ್ಲೆ ಬ್ರಾಡಿ ಹೌಸಿ ಶಾಖೆ ನೀಡಿದ ನಕಲಿ ಜ್ವಾಪನಾ ಪತ್ರಗಳಿಗೆ ಸಂಬಂಧಿಸಿದಂತೆ ಸಿಬಿಐ ಹೊಸ ಪ್ರಕರಣ ದಾಖಲಿಸಿದೆ

ಪಿಎನ್ಬಿಯ ನಿವೃತ್ತ ಸಿಬ್ಬಂದಿ ಗೋಕುಲ್ನಾಥ್ ಶೆಟ್ಟ ಮತ್ತು ಮನೋಜ್ ಕಾರಟ್ ಅವರ ವಿರುದ್ದ ಹೊಸ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ ವಜ್ರದ ವ್ಯಾಪಾರಿಗಳಾದ ನೀರವ್ ಮೋದಿ ಮತ್ತು ಅವರ ಸಂಬಂಧಿ ಮೆಹುಲ್ ಚೋಕ್ಲಿ ಅವರ ಜತೆ ಶಾಮೀಲಾದ ಆರೋಪ ಎದುರಿಸುತ್ತಿದ್ದಾರೆ ಸಾರ್ವಜನಿಕ ವಲಯ ಬ್ಯಾಂಕ್ಗಳಲ್ಲಿನ ಅಕ್ರಮಗಳನ್ನು ನಿಗ್ರಹಿಸಲು ಹೆಚ್ಚನ ಅಧಿಕಾರ ನೀಡುವಂತೆ ಆರ್ಬಿಐ ಗವರ್ನರ್ ಊರ್ಜಿತ್ ಪಟೇಲ್ ಕೋರಿದ್ದಾರೆ ಗುಜರಾತ್ನ ಗಾಂಧಿನಗರ ರಾಷ್ಟೀಯ ಕಾನೂನು ವಿಶ್ವವಿದ್ಯಾಲಯದ ಸಮಾರಂಭದಲ್ಲಿ ಮಾತನಾಡಿದ ಅವರು ಬಾಸಗಿ ವಲಯ ಬ್ಯಾಂಕ್ಗಳಿಗಿಂತ ಸಾರ್ವಜನಿಕ ವಲಯ ಬ್ಯಾಂಕ್ಗಳ ಮೇಲೆ ಆರ್ಬಿಐ ನಿಯಂತ್ರಣ ಕಡಿಮೆ ಇದೆ ನಿರ್ದೇಶಕರ ಮತ್ತು ಆಡಳಿತ ಮಂಡಳಿಯನ್ನು ತೆಗೆದು ಹಾಕುವ ಅಥವಾ ಬ್ಲಾಂಕ್ ವಿಲೀನಗೊಳಿಸುವ ಅಧಿಕಾರ ಆರ್ ಬಿಐಗಿಲ್ಲ ಎಂದರು

ಈ ಇಬ್ಬರ ವಿರುದ್ಧ ತನಿಖಾ ಸಂಸ್ಥೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಅಗತ್ಯ ಆರೋಪಗಳು ಮತ್ತು ಭಾರತೀಯ ದಂಡ ಸಂಹಿತೆ ಐಪಿಸಿ ಅಡಿ ವಂಚನೆ ಪ್ರಕರಣಗಳನ್ನು ದಾಖಲಾಗಿತ್ತು ಹಣ ದುರ್ಬಳಕೆ ಪ್ರಕರಣಗಳಲ್ಲಿ ಜಾಮೀನು ರಹಿತ ವಾರೆಂಟ್ಗಳನ್ನು ಪಡೆದುಕೊಂಡಿದ್ದು ಅವುಗಳನ್ನು ಆಧರಿಸಿ ಇಂಟರ್ಪೋಲ್ ವಾರೆಂಟ್ ಹೊರಡಿಸಬೇಕು ಎಂದು ಇಡಿ ಮನವಿ ಮಾಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಫ್ರಾನ್ಸ್ನ ಲಯೋನ್ನಲ್ಲಿರುವ ಇಂಟರ್ಪೋಲ್ನ ಕೇಂದ್ರ ಕಚೇರಿಯಲ್ಲಿ ಈ ವಿಷಯ ಕೈಗೆತ್ತಿಕೊಳ್ಳುವಂತೆ ಮನವಿ ಮಾಡಲು ಜಾರಿ ನಿರ್ದೇಶನಾಲಯ ಸಿಬಿಐಗೂ ಕೂಡ ಮನವಿ ಮಾಡಿದೆ ಜಾರಿ ನಿರ್ದೇಶನಾಲಯದ ಮನವಿ ಮೇರೆಗೆ ಮುಂಬೈನ ವಿಶೇಷ ನ್ಯಾಯಾಲಯ ಈ ಇಬ್ಬರು ವ್ಯಾಪಾರಿಗಳ ವಿರುದ್ದ ಜಾಮೀನು ರಹಿತ ಬಂಧನ ವಾರೆಂಟ್ಗಳನ್ನು ಹೊರಡಿಸಿದೆ ಇದೇ ಹಗರಣದ ಬಗ್ಗೆ ಸಿಬಿಐ ಕೂಡ ತನಿಖೆ ನಡೆಸುತ್ತಿದೆ

ಕೇಂದ್ರದಿಂದ ಈ ಕುರಿತು ಮಾಹಿತಿ ಸ್ವೀಕರಿಸಿರುವ ಆಯೋಗ ಪ್ರಕರಣ ದಾಖಲಿಸಿಕೊಂಡು ಪ್ರಾಥಮಿಕ ತನಿಖೆ ಆರಂಭಿಸಿದೆ ಎಂದು ಮೂಲಗಳು ತಿಳಿಸಿವೆ ಪರೀಕ್ಷೆಯಲ್ಲಿ ವ್ವಾಪಕ ಅಕ್ರಮ ನಡೆದಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಪ್ರಾಥಮಿಕ ತನಿಖೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧರಿಸಿತ್ತು ಸಿಬಿಐ ಪೂರ್ಣ ಪ್ರಮಾಣದಲ್ಲಿ ತನಿಬೆಯನ್ನು ಕೈಗೆತ್ತಿಕೊಳ್ಳುವ ಮುನ್ನ ಮೊದಲ ಹೆಜ್ಜೆಯಾಗಿ ಪ್ರಾಥಮಿಕ ತನಿಖೆ ನಡೆಸಲಿದೆ ಅದು ಎಫ್ಐಆರ್ ದಾಖಲಿಸಲು ಮೇಲ್ನೋಟಕ್ಕೆ ಅಗತ್ತ ಸಾಕ್ಷ್ಮಗಳು ಇವೆಯೇ ಎಂಬುವುದರ ಬಗ್ಗೆ ಪರಿಶೀಲಿಸಲಿದೆ ವಿಶ್ವ ಗ್ರಾಹಕರ ಹಕ್ಕುಗಳ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ದೇಶದ ಆರ್ಥಿಕತೆ ವೃದ್ಧಿಸುವಲ್ಲಿ ಗ್ರಾಹಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಮೋದಿ ಟ್ವಿಟ್ರ್ನಲ್ಲಿ ತಿಳಿಸಿದ್ದಾರೆ ಗ್ರಾಹಕರ ಹಕ್ಕುಗಳಿಗೆ ಮಾತ್ರವಲ್ಲದೇ ಗ್ರಾಹಕರ ಸಮೃದ್ಧಿಗೂ ತಮ್ಮ ಸರ್ಕಾರ ಗಮನ ಹರಿಸುತ್ತದೆ ಎಂದು ಮೋದಿ ಹೇಳಿದ್ದಾರೆ ಅವರು ಟ್ವಟರ್ನಲ್ಲಿ ವಿಡಿಯೋ ಸಂದೇಶವನ್ನೂ ನೀಡಿದ್ದಾರೆ

ಮಾಜಿ ಪ್ರಧಾನಿ ನವಾಜ್ಷರೀಫ್ ನಿವಾಸದ ಹತ್ತಿರ ಇರುವ ಪೊಲೀಸ್ ಚೆಕ್ಮೋಸ್ಟ್ ಮೇಲೆ ಕಳೆದ ರಾತ್ರಿ ತಾಲಿಬಾನ್ ನ ಯುವಕ ಆತ್ನಾಹುತಿ ದಾಳಿ ನಡೆಸಿದ್ದಾನೆ ಆ ಸ್ಥಳದಲ್ಲಿ ತಬ್ಲೀಘಿ ಜಮಾತ್ ಸಭೆ ನಡೆಯುತ್ತಿದ್ದ ಕಾರಣ ಪೊಲೀಸ್ ಪೋಸ್ಟ್ ಹಾಕಲಾಗಿತ್ತು

ಗಾಯಗೊಂಡವರನ್ನು ಪರೀಫ್ ಮೆಡಿಕಲ್ ಕಾಂಪ್ಲೆಕ್ಸ್ಗೆ ಹಾಗೂ ಇತರರನ್ನು ಸಮೀಪದ ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ ತೆಹರಿಕ್ ಎ ತಾಲಿಬಾನ್ ಸಶಸ್ತ ಗುಂಪು ಈ ದಾಳಿಯ ಹೊಣೆ ಹೊತ್ತುಕೊಂಡಿದೆ ದೇಶದಲ್ಲಿ ಅವಿಷ್ಕಾರ ಅಥವಾ ಅನ್ವೇಷಣಾ ಪ್ರಯತ್ನಗಳನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಲ್ಲಿ ಆವಿಷ್ಕಾರ ಘಟಕ ಸ್ಥಾಪಿಸಲಾಗುವುದು ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವ್ಡೇಕರ್ ತಿಳಿಸಿದ್ದಾರೆ ವಿಜ್ಞಾನಿ ನೇತೃತ್ವದ ಇದರಲ್ಲಿ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಹಾಗೂ ಯುವ ವೃತ್ತಿಪರರರು ಇರಲಿದ್ದು ಅದು ಆವಿಷ್ಕಾರಗಳನ್ನು ಉತ್ತೇಜಿಸುವ ಕೆಲಸ ಮಾಡಲಿದೆ

ದೇಶದ ಆರ್ಥಿಕತೆ ವೃದ್ಧಿಸಲು ಮತ್ತು ಜನರ ಜೀವನಮಟ್ಟ ಸುಧಾರಣೆಗೆ ಸರ್ಕಾರ ಕೈಗೊಂಡಿರುವ ಪ್ರಯತ್ನಗಳು ಈಗ ಫಲ ನೀಡುತ್ತಿವೆ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಆರು ಸಂಕೋಧನಾ ಫಟಕಗಳನ್ನು ಸ್ಥಾಪಿಸಲಾಗುವುದು ಎಂದು ಜಾವ್ಡೇಕರ್ ತಿಳಿಸಿದ್ದಾರೆ ತಮಿಳುನಾಡಿನ ಆರ್

ನಗರ ಶಾಸಕ ಮತ್ತು ಎಐಎಡಿಎಂಕೆ ನಾಯಕ ಟಿಟವಿ ದಿನಕರನ್ ತಮ್ಮ ಪಕ್ಷಕ್ಕೆ ಹೊಸ ಹೆಸರನ್ನು ಘೋಷಿಸಿದ್ದಾರೆ ದಿವಂಗತ ಜಯಲಲಿತಾ ಸ್ಮರಣಾರ್ಥ ಅಮ್ಮಾ ಮಕ್ಕಳ್ ಮುನ್ನೇಟ್ರ ಕಳಗಂ ಎಂದು ನಾಮಕರಣ ಮಾಡಿದ್ದಾರೆ ಅಗಲಿದ ನಾಯಕಿ ಜಯಲಲಿತಾ ಭಾವಚಿತ್ರ ಹಾಗೂ ಪಕ್ಷದ ಬಾವುಟವನ್ನೂ ಅವರು ಅನಾವರಣಗೊಳಿಸಿದರು

ಶ್ರೀಲಂಕಾದ ಕ್ಕಾಂಡಿ ಜಿಲ್ಲೆಯಲ್ಲಿನ ಇತ್ತೀಚನ ಗಲಭೆಗೆ ಸಂಬಂಧಿಸಿದಂತೆ ಅಲ್ಪಸಂಬ್ಯಾತ ಮುಸಲ್ಮಾನರ ವಿರುದ್ಧ ದ್ವೇಷದ ಅಭಿಯಾನಕ್ಕೆ ಸಾಮಾಜಿಕ ಜಾಲತಾಣವನ್ನು ಬಳಸಿದ ಆರೋಪದ ಹಿನ್ನೆಲೆಯಲ್ಲಿ ಶ್ರೀಲಂಕಾ ಸರ್ಕಾರ ಇಂದು ಫೇಸ್ಬುಕ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ದ್ವೇಷಭಾವ ಬಿತ್ತುವ ಭಾಷಣ ಜಾಲತಾಣದಲ್ಲಿ ಬಿತ್ತರಿಸುವುದನ್ನು ತಡೆಯುವಲ್ಲಿ ಫೇಸ್ಬುಕ್ ವಿಫಲವಾಗಿದೆ ಎಂದು ಅನೇಕ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಆರೋಪಿಸಿದ್ದು ಆ ಭಾಷಣ ಸ್ಥಳೀಯ ಸಿಂಹಳೀಯ ಭಾಷೆಯಲ್ಲಿದ್ದ ಕಾರಣ ಅದನ್ನು ಅರ್ಥೈಸುವಷ್ಟು ಸಂನ್ಮೂಲಗಳ ಲಭ್ಯತೆ ಇರಲಿಲ್ಲ ಎಂದು ಫೇಸ್ಬುಕ್ ತಿಳಿಸಿದೆ ಈ ಗಲಭೆಯಿಂದಾಗಿ ತ್ರೀಲಂಕಾದಲ್ಲಿ ತುರ್ತು ಪರಿಸ್ಥಿತಿ ಉದ್ಧವಿಸಿದ್ದು ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಲಾಗಿದೆ ವಾಟ್ಸ್ ಆಪ್ ಮತ್ತು ವೈಬರ್ ಮೇಲಿನ ನಿಷೇಧ ತೆರವುಗೊಳಿಸಲಾಗಿದ್ದು ಫೇಸ್ಬುಕ್ ಮೇಲಿನ ನಿಷೇಧ ಮುಂದುವರಿಸಲಾಗಿದೆ ಭಾರತದ ನೂತನ ವಿದೇಶಾಂಗ ಕಾರ್ತದರ್ಶಿ ವಿಜಯ್ ಗೋಖಲೆ ಮತ್ತು ಅಮೆರಿಕಾದ ರಾಜಕೀಯ ವ್ಠವಹಾರಗಳ ರಾಜ್ಯ ಉಪಕಾರ್ಠದರ್ಶಿ ಟಾಮ್ ಶನ್ನೋನ್ ಮುಂದಿನ ದ್ವಿಪಕ್ಷೀಯ ಮಾತುಕತೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಮಾತುಕತೆ ನಡೆಸಿದರು ಏಪ್ರಿಲ್ನಲ್ಲಿ ನಿಗದಿಯಾಗಿರುವ ದ್ವಿಪಕ್ಷೀಯ ಸಭೆಗೆ ಪೂರ್ವಭಾವಿ ತಯಾರಿ ಸೇರಿದಂತೆ ಪ್ರಾದೇಶಿಕ ಹಾಗೂ ದ್ವಿಪಕ್ಷೀಯ ಸಮಸ್ಥೆಗಳ ಬಗ್ಗೆ ಇಬ್ಬರೂ ರಾಯಭಾರಿಗಳು ವಿಸ್ತತವಾಗಿ ಚರ್ಚಿಸಿದರು ಅಧಿಕೃತವಾಗಿ ಎರಡೂ ಕಡೆಯಿಂದ ದಿನಾಂಕ ಘೋಷಣೆಯಾಗಿಲ್ಲವಾದರೂ ಏಪ್ರಿಲ್ ಮಧ್ಯಭಾಗದಲ್ಲಿ ಸಭೆ ನಿಗದಿಯಾಗಿದೆ ಎಂದು ತಿಳಿದುಬಂದಿದೆ ಕಳೆದ ಬೇಸಿಗೆಯಲ್ಲಿ ವೈಟ್ಹೌಸ್ನಲ್ಲಿ ಅಮೆರಿಕದ ಅಧ್ವಕ್ಷ ಟ್ರಂಪ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಜೊತೆ ನಡೆದ ಸಭೆಯಲ್ಲಿ ಮಾತುಕತೆ ಬಗ್ಗೆ ಘೋಷಿಸಲಾಗಿತ್ತು ನಿವೃತ್ತಿ ನಂತರವೂ ನ್ಯಾಯಮೂರ್ತಿ ಹುದ್ದೆಯಲ್ಲಿ ಮುಂದುವರಿದ್ದಿದ್ದ ಮುಖ್ಯ ನ್ಯಾಯಮೂರ್ತಿ ಗೋಪಾಲ್ ಪಾರಾಜೌಲಿ ಅವರನ್ನು ನೇಪಾಳದ ಪ್ರಭಾವಿ ನ್ಯಾಯಾಲಯ ಮಂಡಳಿ ತೆಗೆದುಹಾಕಿದೆ ಶೈಕ್ಷಣಿಕ ಪ್ರಮಾಣಪತ್ರ ಮತ್ತು ಗುರುತಿನ ದಾಖಲೆಗಳಲ್ಲಿನ ಜನ್ಮ ದಿನಾಂಕದಲ್ಲಿ ವ್ಯತ್ಯಾಸವಿದೆ ಎಂದು ನ್ಯಾಯಮಂಡಳಿ ಹೇಳಿದೆ

ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಆಲ್ ಇಂಗ್ಲೆಂಡ್ ಓಪನ್ ಬ್ಕಾಡ್ಕಿಂಟನ್ ಚಾಂಪಿಯನ್ಷಿಪ್ ಪಂದ್ಯಾವಳಿಯಲ್ಲಿ ಏಳು ಮಂದಿ ಭಾರತೀಯ ಷಟ್ಲರ್ಗಳ ಪೈಕಿ ಪಿ ವಿ ಸಿಂಧು ಹಾಗೂ ಕಿಡಂಬಿ ಶ್ರೀಕಾಂತ್ ಇಂದು ಕ್ವಾರ್ಟರ್ ಫೈನಲ್ ಪಂದ್ಯಗಳನ್ನಾಡಲಿದ್ದಾರೆ ನಾಲ್ಕನೇ ತ್ರೇಯಾಂಕಿತ ಪಿ ವಿ ಸಿಂಧು

ಇಂದು ನಡೆಯಲಿರುವ ಪ್ರಿ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಪುರುಷರ ಡಬಲ್ಸನಲ್ಲಿ ಸಾತ್ವಿಕ್ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಪ್ರಣಾವ್ ಜೆರ್ರಿ ಜೋಪ್ರಾ ಮತ್ತು ಸಿಕ್ಕ ರೆಡ್ಡಿ ಸೆಣಸಲಿದ್ದಾರೆ